ಕೇಂದ್ರ ಸರ್ಕಾರ ನಗರಕ್ಷೆ ಸಬ್ ಅರ್ಬನ್ ರೈಲು ಮಂಜೂರು ಮಾಡಿದ್ದು ಇದರ ಅನುಷ್ಟಾನದಿಂದ ವಾಹನ ದಟ್ಟಣೆ ಸಮಸ್ಥೆ ನಿವಾರಣೆಯಾಗಲಿದೆ ಎಂದು ಮುಖ್ಚುಮಂತ್ರಿ ಬಿ

ವಿಧಾನಸೌಧ ಆವರಣದಲ್ಲಿಂದು ಬ್ಬಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಖರೀದಿಸಿರುವ ಆರು ಆಂಬುಲೆನ್ಸ್ ವಾಹನಗಳು ಹಾಗೂ ಪದಿನೈದು ಕಸ ಗುಡಿಸುವ ಯಂತ್ರಗಳನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ಮಂಜೂರು ಮಾಡಿರುವ ಸಬ್ ಅರ್ಬನ್ ರೈಲು ಯೋಜನೆಯನ್ನು ಮುಂದಿನ ಮೂರು ವರ್ಷಗಳೊಳಗೆ ಪೂರ್ಣಗೊಳಿಸಲಾಗುವುದು ವಿಮಾನ ನಿಲ್ದಾಣ ಸಂಪರ್ಕಿಸುವ ಮೆಟ್ರೋ ರೈಲು ಯೋಜನೆಯನ್ನು ಶೀಘ ಅನುಷ್ಠಾನಕ್ಕೆ ತರಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು ಜನಸಾಮಾನ್ನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಸಲುವಾಗಿ ಅಗತ್ಯ ಉಪಕರಣಗಳಿರುವ ಆರು ಅಂಬ್ಜುಲೆನ್ಸ್ ಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಪೌರ ಕಾರ್ಮಿಕರ ಹಿತದ್ವಷ್ಟಿಯಿಂದ ಕಸ ಗುಡಿಸುವ ಯಂತ್ರಗಳ ಬಳಕೆಗೆ ಮಹಾನಗರ ಪಾಲಿಕೆ ಮುಂದಾಗಿದೆ ಎಲ್ಲೆಂದರಲ್ಲಿ ಕಸ ಬಿಸಾಡುವ ಸಾರ್ವಜನಿಕರ ವಿರುದ್ದ ಕ್ರಮ ಕ್ಟೆಗೊಂಡು ದಂಡ ವಿಧಿಸುವ ಸಲುವಾಗಿ ವಾರ್ಡ್ ಮಾರ್ಷಲ್ಗಳ ಪಡೆ ರೂಪಿಸಲಾಗಿದೆ ಎಂದರು

ಬಳಿಕ ಸುದ್ದಿಗಾರೊಂದಿಗೆ ಮಾತನಾಡಿದ ಕಂದಾಯ ಸಚಿವ ಆರ್

ಎಂ ಪಿ ಪ್ರಯತ್ನ ಶ್ಲಾಘನೀಯ ಎಂದರು

ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಇನ್ನೂ ಮೂವರು ಅಸುನೀಗಿದ್ದಾರೆ ಗಾಯಗೊಂಡವರಿಗೆ ಇಟಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ಇವರಲ್ಲಿ ಬಹುತೇಕ ಕಾರ್ಮಿಕರು ಬೋಗೂರು ಗ್ರಾಮಸ್ವರು ಎಂದು ನಮ್ನ ಬೆಳಗಾವಿ ಪ್ರತಿನಿಧಿ ಡಾ

ದೊಡ್ಡಮನಿ ವರದಿ ಮಾಡಿದ್ದಾರೆ

ರೈಲು ಬೋಗಿ ಉತ್ಪಾದನೆಯಲ್ಲಿ ಸುಧಾರಣೆಯಾಗಿದ್ದು ಶ್ರೀಲಂಕಾ ಬಾಂಗ್ಲಾದೇಶ ಮತ್ತು ಆಸ್ವೇಲಿಯಾ ದೇಶಗಳಿಗೆ ಇದನ್ನು ರಘ್ತ ಮಾಡುವ ಆಲೋಚನೆಯಿದೆ ಮಣೆ ಮೀರಜ್ ಲೋಂಡಾ ಹುಬ್ಲಳ್ಲಿ ದಾವಣಗೆರೆ ಬೆಂಗಳೂರು ನಡುವಿನ ಪಳಿಗಳ ವಿದ್ಯುದೀಕರಣ ಪೂರ್ಣಗೊಂಡಿದ್ದು ಜೋಡಿ ಮಾರ್ಗ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು

ಚುನಾರ್ ಚೋಪನ್ ರೈಲ್ವೆ ಮಾರ್ಗ ಉತ್ತರ ಪ್ರದೇಶದಲ್ಲಿದ್ದು

ಇದರಿಂದ ಇಂದನ ಉಳಿತಾಯ ಸಾಧ್ಯವಾಗಲಿದೆ ಎಂದರು

ಅಶೋಕ್ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿಂದು ಸುಧಿಗಾರರೊಂದಿಗೆ ಮಾತನಾಡಿದ ಅವರು ಅನುಭವ ಹಾಗೂ ಕಾರ್ಯವೈಖರಿ ಆಧಾರದ ಮೇಲೆ ನೂತನ ಸಚಿವರುಗಳಿಗೆ ಮುಖ್ಯಮಂತ್ರಿ ಖಾತೆ ಪಂಚಿಕೆ ಮಾಡಲಿದ್ದಾರೆ ಬಾತೆಗಾಗಿ ಯಾರೂ ಬೇಡಿಕೆ ಇಟ್ಟಿಲ್ಲ ಜನರ ಮೆಚ್ಚುಗೆ ಪಡೆಯುವಂತೆ ಕಾರ್ಯ ನಿರ್ವಹಿಸುವುದೇ ನಮ್ಮ ಸರ್ಕಾರದ ಧ್ಯೇಯ ಎಂದರು